ಬಿರುಸುಗೊಂಡ ರಾಜಕೀಯ ಚಟುವಟಿಕೆ ಲೋಕಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳಿಂದ ಮುಂದುವರಿದ ಅಭ್ಯರ್ಥಿಗಳ ಪಟ್ಟ ಬಿಡುಗಡೆ ದೇಶಾದ್ಯಂತ ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ನಾಳೆ ಕೊನೆಯ ದಿನ

ಈಗ ದೇತಾದ್ಯಂತ ರಾಜಕೀಯ ಚಟುವಟಿಕೆ ಬಿರುಸುಗೊಂಡಿದೆ ಉತ್ತರ ಪ್ರದೇಶದ ಅಜಂಘಡ್ ಕ್ಷೇತ್ರದಿಂದ ಕಣಕ್ಕಿಳಿಯಲು ಸಮಾಜವಾದಿ ಪಕ್ಷದ ಮುಖ್ಚಿಸ್ಟ ಅಖಿಲೇಶ್ ಯಾದವ್ ನಿರ್ಧರಿಸಿದ್ದಾರೆ ಪಕ್ಷದ ಹಿರಿಯ ನಾಯಕ ಹಾಗೂ ರಾಮ್ಪುರ ಕ್ಷೇತ್ರದ ಶಾಸಕ ಮೊಹಮದ್ ಅಜಂಖಾನ್ ಅವರು ರಾಮ್ಪುರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯಲಿದ್ದಾರೆ ಎಂದು ಸಮಾಜವಾದಿ ಪಕ್ಷ ಇಂದು ಪ್ರಕಟಿಸಿದೆ ಮುಲಾಯಂ ಸಿಂಗ್ ಯಾದವ್ ಅವರು ಮ್ನೆನ್ಪುರಿ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಬಿಹಾರದ ಬಾಗಲ್ಪುರ ಮತ್ತು ಭಂಕಾ ಕ್ಷೇತ್ರಗಳಿಗೆ ಆರ್ಜೆಡಿ ಇಂದು ತನ್ನ ಅಭ್ಯರ್ಥಿಗಳ ಪಟ್ಟ ಬಿಡುಗಡೆ ಮಾಡಿದೆ ಪಾಟ್ಯಾದಲ್ಲಿ ಸುಧಿಗಾರರೊಂದಿಗೆ ಮಾತನಾಡಿದ ಆರ್ಜೆಡಿ ಅಧ್ಯಕ್ಷ ರಾಮಚಂದ್ರ ಪೂರ್ವೆ ಜಯಪ್ರಕಾಶ್ ನಾರಾಯಣ್ ಯಾದವ್ ಅವರು ಭಂಕಾದಿಂದ ಹಾಗೂ ಶೈಲೇಶ್ ಕುಮಾರ್ ಅಲಿಯಾಸ್ ಬುಲೊ ಮಂಡಲ್ ಅವರು ಬಾಗಲ್ಪುರದಿಂದ ಸ್ಪರ್ಧಿಸಲಿದ್ದಾರೆ ಎಂದರು ಕಿಶನ್ ಗಂಜ್ ಕತಿಹಾರ್ ಮತ್ತು ಪೂರ್ನಿಯ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಗಳನ್ನು ಪ್ರಕಟಿಸಿದೆ ಆರ್ಜೆಡಿ ಮುಖ್ಯಸ್ಥ ಲಾಲೂಪ್ರಸಾದ್ ಯಾದವ್ ಅವರ ಅಣಿಯಂತೆ ಮಹಾಮೈತ್ರಿ ಕೂಟದ ಸೀಟು ಹಂಚಿಕೆ ಅಂತಿಮಗೊಳಿಸಲಾಗಿದೆ ಎಂದು ಕಾಂಗ್ರೆಸ್ ಹಿರಿಯ ನಾಯಕ ನಿಖಿಲ್ ಕುಮಾರ್ ಆರೋಪಿಸಿದ್ದಾರೆ ಬಿಜೆಪಿ ಪಾಟ್ನಾ ಸಾಹೀಬ್ ಕ್ಷೇತ್ರದಿಂದ ಶತೃಷ್ನ ಸಿನ್ಹಾ ಅವರ ಬದಲಿಗೆ ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಅವರನ್ನು ಕಣಕ್ಕಿಳಿಸಿದೆ ಕೇಂದ್ರ ಸಚಿವ ಕಾಧಾಮೋಹನ್ ಸಿಂಗ್ ಅವರು ಪೂರ್ವ ಚಂಪಾರನ್ನಿಂದ ಸ್ಪರ್ಧಿಸಲಿದ್ದಾರೆ ಸಿಪಿಐಎಂಎಲ್ ಪಕ್ಷ ಆರಾ ಸಿವಾನ್ ಕರಕಟ್ ಮತ್ತು ಜಹ್ನಾಬಾದ್ ಕ್ಷೇತ್ರಗಳಿಂದ ಸ್ಪರ್ಧಿಸುವುದಾಗಿ ಘೋಷಿಸಿದೆ ಜೆಎನ್ಯು ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷ ಕನ್ನಯ್ಕ ಕುಮಾರ್ ಅವರನ್ನು ಬೆಗುಸರಾಯ್ ಕ್ಷೇತ್ರದಿಂದ ಕಣಕ್ಕಿಳಿಸುವುದಾಗಿ ಸಿಪಿಐ ಪ್ರಕಟಿಸಿದೆ ಕರ್ನಾಟಕದ ತುಮಕೂರು ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ಹೆಚ್

ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ನಾಳೆ ಕೊನೆಯ ದಿನವಾಗಿದೆ

ಈ ಮಧ್ಯೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಅಮೇಶಿ ಕ್ಷೇತ್ರದ ಬದಲು ವೈಯನಾಡು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಕೇರಳ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಮನವಿ ಮಾಡಿದೆ ಆದರೆ ಈ ಬಗ್ಗೆ ಇನ್ನು ಕಾಂಗ್ರೆಸ್ ಅಧ್ವಕ್ಷರು ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಎಂದು ಕಾಂಗ್ರೆಸ್ ವಕ್ತಾರ ರಂದೀಪ್ ಸುರ್ಜೇವಾಲಾ ತಿಳಿಸಿದ್ದಾರೆ ಲೋಕಸಭಾ ಚುನಾವಣೆಗೆ ಮಣಿಪುರದ ಎರಡು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಪ್ರಕಟಗೊಳ್ಳುವುದರೊಂದಿಗೆ ಈ ರಾಜ್ಯದಲ್ಲಿ ರಾಜಕೀಯ ಚಟುವಟಕೆ ಬಿರುಸುಗೊಂಡಿದೆ ಆಡಳಿತಾರೂಢ ಬಿಜೆಪಿ ನೇತೃತ್ವದ ಮೈತ್ರಿ ಕೂಟ ಹಾಗೂ ವಿರೋಧ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಪ್ರಕಟಿಸಿ ಚುನಾವಣಾ ಪ್ರಚಾರ ಆರಂಭಿಸಿವೆ ಇಂದು ಪಶ್ಚಿಮ ಇಂಪಾಲ್ನ ವಾಂಗೂಯ್ನಲ್ಲಿ ಆಡಳಿತಾರೂಢ ಬಿಜೆಪಿಯ ಅಧಿಕೃತ ಚುನಾವಣಾ ಪ್ರಚಾರಕ್ಕೆ ಮುಖ್ಯಮಂತ್ರಿ ಎನ್ ಬೈರನ್ ಸಿಂಗ್ ಮತ್ತು ರಾಜ್ಯ ಫಟಕದ ಅಧ್ಯಕ್ಷ ರಾಜಸಭಾ ಸದಸ್ಯ ಕೆ

ಇನ್ನರ್ ಮಣಿಪುರ ಕ್ಷೇತ್ರದಲ್ಲಿ ಬಿಜೆಪಿ ಡಾ ಆರ್

ರಂಜನ್ ಸಿಂಗ್ ಡಿಟರ್ ಮಣಿಪುರ ಕ್ಷೇತ್ರದಿಂದ ಬೆಂಜಮಿನ್ ಮಾತೆ ಅವರನ್ನು ಕಣಕ್ಕಿಳಿಸಿದೆ ಕಾಂಗ್ರೆಸ್ ಕೂಡ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಪ್ರಕಟಿಸಿದೆ ರಾಜ್ಯಸರ್ಕಾರದ ಮಾಜಿ ಮುಖ್ಯಕಾರ್ಯದರ್ಶಿ ಓ ನಭಕಿಶೋರ್ ಸಿಂಗ್ ಇನ್ನರ್ ಮಣಿಪುರ ಮತ್ತು ಔಟರ್ ಮಣಿಪುರಕ್ಕೆ ಕೆ ಜೇಮ್ಲ್ ಅವರು ಸ್ಪರ್ಧಿಸಲಿದ್ದಾರೆ

ಪಾಕಿಸ್ತಾನದಲ್ಲಿರುವಹಿಂದೂ ಸಮುದಾಯದವರು ಈ ಘಟನೆಯನ್ನು ಖಂಡಿಸಿ ಭಾರೀ ಪ್ರತಿಭಟನೆ ನಡೆಸಿ ಆರೋಪಿಗಳ ವಿರುದ್ದ ಕಠಿಣ ಕ್ರಮಕ್ಲೆಗೊಳ್ಳಬೇಕು ಎಂದು ಒತ್ತಾಯಿಸಿದ್ದರು ಮಾತ್ರವಲ್ಲ ಧಾರ್ಮಿಕ ಅಲ್ಲಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸುವುದರ ಬಗ್ಗೆ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ನೀಡಿರುವ ಖಾತರಿಯನ್ನು ನೆನಪಿಸಿದ್ದರು ಈ ವಿಷಯದಲ್ಲಿ ಸುಷ್ಕಾ ಸ್ವರಾಜ್ ವರದಿ ಕೇಳರುವುದಕ್ಕೆ ಪಾಕಿಸ್ತಾನ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಫವಾದ್ ಚೌಧರಿ ಆಕ್ಷೇಪ ವ್ಯಕ್ತಪಡಿಸಿ ಇದು ದೇಶದ ಆಂತರಿಕ ವಿಚಾರ ಎಂದು ಟ್ವೀಟ್ ಮಾಡಿದ್ದರು ಚೌದರಿ ಅವರ ಟ್ನೀಟ್ಗೆ ತಿರುಗೇಟು ನೀಡಿರುವ ಸುಷ್ನಾ ಸ್ವರಾಜ್ ಅಪಹರಿಸಿದ ಹಿಂದೂ ಬಾಲಕಿಯರ ಅಂಕಿ ಅಂಶ ನೀಡಿದರೆ ತಳಮಳಗೊಳ್ಳುತ್ತಾರೆ ಅಪರಾಧದ ಮನಸ್ವಾಕ್ಸಿಯೊಂದಕ್ಕೆ ಅವರು ಹೆದರಿದ್ದಾರೆ ಎಂದು ಆರೋಪಿಸಿದ್ದಾರೆ ಸಿಂದ್ ಪ್ರಾಂತ್ಯದಲ್ಲಿ ಇಬ್ಬರು ಹದಿಹರೆಯದ ಬಾಲಕಿಯರನ್ನು ಅಪಹರಿಸಿ ಬಲವಂತವಾಗಿ ಮತಾಂತರ ಮಾಡಿ ಅವರಿಗೆ ವಿವಾಹ ಮಾಡಲಾಗಿದೆ ಎಂಬ ಘಟನೆಯ ಬಗ್ಗೆ ತನಿಖೆ ನಡೆಸುವಂತೆ ಹಾಗೂ ಅವರ ರಕ್ಷಣೆಗೆ ಎಲ್ಲಾ ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನ ಶ್ರಧಾನಮಂತ್ರಿ ಇಮ್ರಾನ್ ಆದೇಶಿಸಿದ್ದಾರೆ ಸಿಂದ್ ಪ್ರಾಂತ್ವದ ಫೋಟ್ತ ಜಿಲ್ಲೆಯಲ್ಲಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ಶ್ರಭಾವಿತರಾದ ಗಂಡಸರ ಗುಂಪೊಂದು ಇಬ್ದರು ಹುಡುಗಿಯರನ್ನು ಅಪಹರಿಸಿದೆ ಎಂದು ಆರೋಪಿಸಲಾಗಿದೆ ಅಪಹರಣದ ನಂತರ ಪ್ರಚಾರಗೊಂಡ ವಿಡಿಯೋದಲ್ಲಿ ಆ ಹುಡುಗಿಯರಿಗೆ ಬಲವಂತದ ಮದುವೆ ಮಾಡುತ್ತಿರುವುದಾಗಿ ತಿಳಿದು ಬಂದಿದೆ ನೀತಿ ಆಯೋಗ ನಾಳೆ ನವದೆಹಲಿಯ ಡಾ

ಫಿನ್ಟಿಕ್ ಕ್ಷೇತ್ರದಲ್ಲಿ ಭಾರತದ ಪ್ರಾಬಲ್ಲವನ್ನು ಪ್ರಸ್ತುತಪಡಿಸುವುದು ಮತ್ತು ಭವಿಷ್ಠದ ಕಾರ್ಯತಂತ್ರವನ್ನು ರೂಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಸಮಾವೇಶವನ್ನು ಆರ್ಬಿಐ ಗವರ್ನರ್ ಶಶಿಕಾಂತ್ ದಾಸ್ ಉದ್ವಾಟಸಲಿದ್ದಾರೆ

ವಿಶ್ವ ಕ್ಷಯರೋಗ ನಿರ್ಮೂಲನಾ ಜಾಗೃತಿ ದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ಕ್ಷಯರೋಗ ಮುಕ್ತ ಸಮಾಜ ನಿರ್ಮಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು ಕ್ಷಯರೋಗ ಮುಕ್ತ ಭಾರತ ಅಭಿಯಾನ ಹಾಗೂ ಆಯುಷ್ಠಾನ್ ಭಾರತ ಕಾರ್ಯಕ್ರಮಗಳ ಮೂಲಕ ಕ್ಷಯ ರೋಗಿಗಳಿಗೆ ನೆರವು ನೀಡುವ ಹಾಗೂ ಆರೋಗ್ಲವನ್ನು ಸುಧಾರಿಸುವ ನಿಟ್ಲನಲ್ಲಿ ಕೇಂದ್ರ ಸರ್ಕಾರ ಶ್ರಮವಹಿಸುತ್ತಿದೆ ಸರಿಯಾದ ಮತ್ತು ಪರಿಪೂರ್ಣ ಚಿಕಿತ್ತೆ ಪಡೆದುಕೊಳ್ಳುವ ಮೂಲಕ ಈ ರೋಗದಿಂದ ಮುಕ್ತರಾಗಬಹುದು ಎಂದು ಹೇಳಿದರು ಕ್ಷಯರೋಗ ಮುಕ್ತ ಆಂದೋಲನವನ್ನು ಬಲಪಡಿಸಿದ ಜನರು ಹಾಗೂ ಸಂಘಟನೆಗಳಿಗೆ ಇದೇ ವೇಳೆ ಪ್ರಧಾನಿ ಗೌರವ ಸಲ್ಲಿಸಿದ್ದಾರೆ ಯಾವುದೇ ಅರಣ್ಣ ನಿವಾಸಿಗಳನ್ನು ತೆರವುಗೊಳಿಸಬಾರದು ಎಂದು ಅಧಿಕಾರಿಗಳಿಗೆ ನಿರ್ದೇತನ ನೀಡುವಂತೆ ಹಾಗೂ ಬುಡಕಟ್ಲು ಜನರ ಜಾಗವನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳುವುದರ ಬಗ್ಗೆ ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ರಚಿಸಬೇಕು ಎಂದು ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನು ಸುಪ್ರಿಂಕೋರ್ಟ್ ನಾಳೆ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ

ಕಿಡ್ನಿ ವೈಫಲ್ಲದಿಂದ ಬಳಲುತ್ತಿರುವ ಪಾಕಿಸ್ತಾನದ ಜೈಲಿನಲ್ಲಿರುವ ಮಾಜಿ ಪ್ರಧಾನಮಂತ್ರಿ ನವಾಜ್ ಪರೀಫ್ ಅವರ ಆರೋಗ್ಯ ಮತ್ತಷ್ಟು ಹದಗಟ್ಟದೆ ಅವರನ್ನು ಭೇಟಿಯಾದ ಕುಟುಂಬದ ಸದಸ್ನರು ಆರೋಗ್ಲದ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ

ಮಲೇಷಿಯಾದ ಇಫ್ಟೋದಲ್ಲಿ ನಡೆಯುತ್ತಿರುವ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಹಾಕಿ ಟೂರ್ನಿಯಲ್ಲಿ ಎರಡನೇ ರೌಂಡ್ ರಾಬಿನ್ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾ ಎದುರು ಭಾರತ ಒಂದು ಗೋಲು ನಡೆಸಿ ಮುನ್ನಡೆಯಲಿದೆ ಹವಾಮಾನ ವೈಪರೀತ್ಯದಿಂದ ಪಂದ್ಯವನ್ನು ತಾತ್ನಾಲಿಕವಾಗಿ ಸ್ವಗಿತಗೊಳಿಸಲಾಗಿದೆ